ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಜಾರಿ ಇಲ್ಲ ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್

ಪ್ರಶ್ನೋತ್ತರ ಅವಧಿಯಲ್ಲಿ ಉತ್ತರ ನೀಡಿದ ಸಚಿವರು ಜಿಲ್ಲಾಧಿಕಾರಿಗಳು ಕ್ಷೇತ್ರ ಮರು ವಿಂಗಡಣೆ ಮೀಸಲಾತಿ ಸೇರಿದಂತೆ ಅಗತ್ಯ ತ್ರಮಕ್ಕೆಗೊಳ್ಳುತ್ತಿದ್ದಾರೆ ಸಕಾಲದಲ್ಲಿ ಚುನಾವಣೆ ನಡೆಸಲು ಸರ್ಕಾರ ಸಿದ್ದವಿದೆ ಎಂಬ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೂ ತಿಳಿಸಲಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದರು

ಆರ್ಥಿಕ ಮಿತವ್ದಯ ನಿಬಂಧನೆ ರದ್ದಾದ ಬಳಿಕ ಹೊಸ ನೇಮಕಾತಿ ಮಾಡುವುದಾಗಿ ಕಂದಾಯ ಸಚಿವ ಆರ್

ಮತ್ತೊಂದು ಪ್ರಶ್ನೆಗೆ ಉತ್ತರ ನೀಡಿದ ಸಚಿವರು ಬಗರ್ ಹುಕುಂ ಸಮಿತಿಗಳಿಗೆ ಶೀಘ್ರದಲ್ಲೇ ಅಧ್ಯಕ್ಷರನ್ನು ನೇಮಕ ಮಾಡಲಾಗುವುದು ಸಮಸ್ಯ ಪರಿಹರಿಸಲು ಜೆಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗುವುದು ಅನೇಕ ಕಡೆ ವ್ಯವಸಾಯ ಸೊಸೈಟಗಳು ಅಸ್ತಿತ್ವ ಕಳೆದುಕೊಂಡಿವೆ ಸೊಸೈಟಗಳ ಹೆಸರಿನಲ್ಲಿ ಇರುವ ಜಮೀನನ್ನು ಹಿಂದಕ್ಷೆ ಪಡೆದು ಸಾಗುವಳಿ ಮಾಡುವ ರೈತರಿಗೆ ನೀಡಲು ಸರ್ಕಾರ ಕಾನೂನು ತಿದ್ದುಪಡಿ ಮಾಡಲಿದೆ ಎಂದು ಸಚಿವ ಅಶೋಕ ಸದನಕ್ಕೆ ತಿಳಿಸಿದರು

ಅಂದೇಢರ್ ಮತ್ತು ಬಾಬು ಜಗಜೀವನ್ ರಾಮ್ ಸಮುದಾಯ ಭವನ ನಿರ್ಮಾಣಕ್ಕೆ ಹಣದ ಕೊರತೆ ಇಲ್ಲ ಎಂದು ಸಮಾಜ ಕಲ್ಲಾಣ ಸಚಿವ ಬಿ

ಶಾಸಕರು ಮುತುವರ್ಜಿ ವಹಿಸಿ ನಿವೇಶನ ಒದಗಿಸಿಕೊಡಲು ಸಪಕಾರ ನೀಡಿದರೆ ಬಾಕಿ ಉಳಿದಿರುವ ಸಮುದಾಯ ಭವನಗಳ ನಿರ್ಮಾಣ ಕಾಮಗಾರಿಗಳನ್ನು ಪೂರ್ಣಗೊಳಸಲಾಗುವುದು ಮತ್ತು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸ ಆದಪ್ಪು ಬೇಗ ಭವನ ನಿರ್ಮಾಣಕ್ಕೆ ಪಣ ಬಿಡುಗಡೆ ಮಾಡುವುದಾಗಿ ಸಚಿವರು ಭರವಸೆ ನೀಡಿದರು ಇದಕ್ಕೂ ಮುನ್ನ ವಿಷಯ ಪ್ರಸ್ತಾಪಿಸಿದ ಸದಸ್ಯರು ಬಹುತೇಕ ಭವನಗಳ ನಿರ್ಮಾಣ ಪೂರ್ಣಗೊಂಡಿಲ್ಲ ಬಾಕಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಹಣ ಬಿಡುಗಡೆ ಮಾಡುತ್ತಿಲ್ಲ ಎಂದು ಸರ್ಕಾರದ ಗಮನ ಸೆಳೆದರು

ಬಾಕಿ ಉಳದ ಪಣವನ್ನು ಶೀಘ ಬಿಡುಗಡೆ ಮಾಡುವುದಾಗಿ ಹೇಳಿದರು ಕೊರೋನಾದಿಂದಾಗಿ ಮೀನುಗಾರರು ಸಂಕಷ್ಷಕ್ಕೆ ಒಳಗಾಗಿದ್ದಾರೆ ಇದರ ಪರಿಣಾಮ ಕರಾವಳಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆ ಸ್ವಗಿತವಾಗಿ ಮೀನುಗಾರಿಕೆ ಕುಟುಂಬಗಳು ಬಹಳ ಕಷ್ನದಲ್ಲಿವೆ ಹೀಗಾಗಿ ಬಾಕಿ ಇರುವ ಸಬ್ಲಡಿ ಪಣವನ್ನು ಸರ್ಕಾರ ಬಿಡುಗಡೆ ಮಾಡಿ ಮೀನುಗಾರಿಕಾ ಕುಟುಂಬಗಳ ನೆರವಿಗೆ ಸರ್ಕಾರ ಧಾವಿಸಬೇಕು ಎಂದು ಸದಸ್ನರು ಗಮನ ಸೆಳೆದರು

ಬಾಗಲಕೋಟೆ ಸೇರಿದಂತೆ ಐದು ಕಡೆ ವಿಜ್ಞಾನ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ಕುಮಾರ್ ವಿಧಾನ ಪರಿಷತ್ತಿಗಿಂದು ತಿಳಿಸಿದರು

ಸುಧಾಕರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಅವರು ಈ ವಿಷಯ ತಿಳಿಸಿ ಒಂದು ವಾರದ ಪರಿಸ್ತಿತಿಯನ್ನು ಅಧ್ಯಯನ ಮಾಡಿ ನಂತರ ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಮಾರ್ಗಸೂಚಿಗಳಲ್ಲಿ ಬದಲಾವಣೆ ಮಾಡುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುತ್ತದೆ ಎಂದರು

ಈ ಸಂಬಂಧ ಅವರೊಂದಿಗೂ ಸಮಾಲೋಚನೆ ಮಾಡಲಾಗುವುದು ಎಂದು ಸಚಿವ ಸುಧಾಕರ್ ಹೇಳಿದರು ಇಂದು ಎಶ್ವ ಜಲ ದಿನ ನೀರಿನ ಮಹತ್ತವನ್ನು ಸಾರುವ ನಾನಾ ಕಾರ್ಯಕ್ರಮಗಳು ದೇಶಾದ್ಯಂತ ನಡೆಯುತ್ತಿವೆ ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಜಲಶಕ್ಷಿ ಆಭಿಯಾನಕ್ಕೆ ಚಾಲನೆ ನೀಡಿ ದೇತಾದ್ಯಂತದ ಗ್ರಾಮ ಪಂಚಾಯಿತಿ ಹಾಗೂ ಪುರಸಭೆ ಮುಖ್ಲಸ್ಗರ ಜತೆ ವರ್ಚುವಲ್ ವೇದಿಕೆಯಲ್ಲಿ ಸಂವಾದ ನಡೆಸಿದರು

ಪ್ರಧಾನಮಂತ್ರಿಯವರೊಂದಿಗಿನ ಸಂವಾದದ ತಮ್ಮ ಅನುಭವವನ್ನು ಆಕಾಶವಾಣಿಯೊಂದಿಗೆ ಪಂಚಿಕೊಂಡಿದ್ದಾರೆ

ಮನೋಜ್ ಕುಮಾರ್ ನಿರ್ದೇಶನದ ಅಕ್ಷಿ ಅತ್ಯುತ್ತಮ ಕನ್ನಡ ಚಿತ್ರ ಪುರಸ್ಕಾರಕ್ಷೆ ಭಾಜನವಾಗಿದೆ

ಆರ್ ರಾಮದಾಸ ನಾಯ್ದು ಅವರು ಬರೆದ ಜಾಗತಿಕ ಸಿನೆಮಾ ವಿಕಾಸ ಪ್ರೇರಣೆ ಪ್ರಭಾವ ಅತ್ಯುತ್ತಮ ಸಿನಿಮಾ ಪುಸ್ತಕ ವಿಭಾಗದಲ್ಲಿ ದ್ವಿತೀಯ ಪುರಸ್ಕಾರ ಪಡೆದಿದೆ ವೈಲ್ಡ್ ಕರ್ನಾಟಕ ಇಂಗ್ಲೀಷ್ ಸಾಕ್ಷ್ಮಚಿತ್ರಕ್ಕೆ ಡೇವಿಡ್ ಅಟೆನ್ ಬೋರೋ ಅವರು ನೀಡಿದ ಹಿನ್ನಲೆ ಧ್ವನಿ ಪುರಸ್ನಾರಕ್ಕೆ ಭಾಜನವಾಗಿದೆ ವರ್ಷದ ಅತ್ಯುತ್ತಮ ತುಳು ಚಿತ್ರ ಪುರಸ್ನಾರಕ್ಷೆ ಆರ್ ಪ್ರೀತಂ ಶೆಟ್ಟಿ ನಿರ್ದೇಶನದ ಪಿಂಗಾರ ಆಯ್ಕೆಯಾಗಿದೆ ಚಿಚ್ನೋರೆ ಚಿತ್ರಕ್ಷ ಅತ್ಯುತ್ತಮ ಹಿಂದಿ ಚಿತ್ರವೆಂಬ ಪುರಸ್ಕಾರ ಲಭಿಸಿದೆ ಪಂಗಾ ಹಾಗೂ ಮಣಿಕರ್ಣಿಕಾ ಚಿತ್ರಗಳಲ್ಲಿನ ತಮ್ನ ಅಭಿನಯಕಾಗಿ ಕಂಗನಾ ರಾಣಾವತ್ ಅತ್ಯುತ್ತಮ ನಟ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಮನೋಜ್ ಬಾಜಪೆಯಿ ಹಾಗೂ ಧನುಷ್ ಹಂಚಿಕೊಂಡಿದ್ದಾರೆ

ಈ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಚಳವಳ ಸ್ವಾತಂತ್ರ್ಯ ಯೋಧರು ಮತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಛಾಪು ಮೂಡಿಸಿರುವ ಐತಿಹಾಸಿಕ ತಾಣಗಳ ಕುರಿತಂತೆ ಮಾಹಿತಿ ಪೂರ್ಣ ಪುಸ್ತಕಗಳನ್ನು ಹೊರತರುವಂತೆ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಮ್ ಸಚಿವಾಲಯದ ಪ್ರಕಟಣಾ ಶಾಖೆಗೆ ಸಲಹೆ ನೀಡಿದ್ದಾರೆ ಮುಂದಿನ ಪೀಳಗೆಗೆ ಸ್ವಾತಂತ್ರ್ಯ ಚಳವಳಿಯ ಸಮಗ್ರ ಪರಿಚಯ ಮಾಡಿಸಲು ಮತ್ತು ನಿಖರ ಮಾಹಿತಿ ಒದಗಿಸಲು ಸ್ವಳೀಯ ಭಾಷೆಯಲ್ಲಿ ಸ್ವಾತಂತ್ರ್ಯ ಯೋಧರು

ಸಿಇಟಿ ನೀಟ್ ಮತ್ತು ಜೆಇಇ ಪರೀಕ್ಷೆ ತೆಗೆದುಕೊಳ್ಳುವ ವಿದ್ವಾರ್ಥಿಗಳಿಗೆ ಉನ್ನತ ಶಿಕ್ಷಣ ಇಲಾಖೆಯಿಂದ ವಿಶೇಷ ಕೋಚಂಗ್ ನೀಡುವ ಗೆಟ್ ಸೆಟ್ ಗೋ ಆನ್ಲೈನ್ ತರಜೇತಿಗೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಇಂದು ಚಾಲನೆ ನೀಡಿದರು ಬಳಕ ಮಾತನಾಡಿದ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳದ ವರ್ಗದ ವಿದ್ಯಾರ್ಥಿಗಳಿಗೆ ಇದರಿಂದ ಉಪಯೋಗವಾಗಲಿದ್ದು ದೇಶದಲ್ಲಿ ಇಂತಹ ವ್ಯವಸ್ಥೆ ಕ್ಸೆಗೊಂಡ ಮೊದಲ ರಾಜ್ಯ ಕರ್ನಾಟಕವಾಗಿದೆ ಇದನ್ನು ವಿದ್ಗಾರ್ಥಿ ಸಮುದಾಯ ಸದುಪಯೋಗ ಪಡಿಸಿಕೊಳ್ಳುವಂತೆ ಮುಖ್ಯಮಂತ್ರಿ ಮನವ ಮಾಡಿದರು

ಮಂಡ್ಕ ಜಿಲ್ಲೆ ಕೆ ಆರ್ ಪೇಟಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ